ಕುಮಾರಸ್ವಾಮಿ ಹೇಳಿದ್ದಾರೆ ದಕ್ಷಿಣಕನ್ನಡ ಜಲ್ಲೆ ಬೆಕ್ತಂಗಡಿ ತಾಲ್ಲೂಕಿನ ಧರ್ಮಸ್ಥಳದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿದ ಸಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಸಂಪೂರ್ಣ ಬಹುಮತ ದೊರೆತಿದ್ದರೆ ರೈತರ ಸಾಲ ಮನ್ನಾ ಭರವಸೆಯ ಬಗ್ಗೆ ತಾವೊಬ್ಬರೇ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿತ್ತು ಆದರೆ ಜನಾದೇಶದ ಪ್ರಕಾರ ಈಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆಯಾಗುತ್ತಿದ್ದು ಸಮಿತ್ರ ಸರ್ಕಾರದ ಇತಿಮಿತಿಯಲ್ಲಿ ತಮ್ಮ ಪ್ರಣಾಳಿಕೆಯ ಭರವಸೆಗಳನ್ನು ಈಡೇರಿಸಬೇಕಾಗಿದೆ ಇದಕ್ಕೆ ರಾಜ್ಯದ ಜನತೆಯ ಸಪಕಾರ ಅಗತ್ಯ ಎಂದರು

ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಬೇಕು ಇಲ್ಲದಿದ್ದರೆ ಪ್ರಣಾಳಿಕೆಯಲ್ಲಿನ ಅವರ ಭರವಸೆ ಹುಸಿಯಾಗಲಿದೆ ಎಂದು ಬಿಜೆಪಿ ನಾಯಕ ಕೆ

ಶಿವಮೊಗ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೆಡಿಎಸ್ ಚುನಾವಣಾ ಪ್ರಣಾಳಿಕೆ ಕೇವಲ ಬೋಗಸ್ ಆಗಿದ್ದು ಕುಮಾರಸ್ವಾಮಿ ಒಬ್ಬ ಅವಕಾಶವಾದಿ ರಾಜಕಾರಣಿ ಎಂದು ದೂರಿದರು ಸದ್ಯದಲ್ಲೇ ಅಧಿಕಾರಕ್ಕೆ ಬರಲಿರುವ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಎಷ್ಟು ದಿನ ನಡೆಯುತ್ತದೆ ಎನ್ನುವ ಖಾತರಿ ಇಲ್ಲ ಈ ಮೈತ್ರಿಕೂಟ ಭಿನ್ನಾಭಿಪ್ರಾಯಗಳ ಆಗರವಾಗಲಿದೆ ಎಂದು ಅವರು ಭವಿಷ್ಠ ನುಡಿದರು

ಇದರಿಂದಾಗಿಯೇ ರೈತ ಸಮುದಾಯದ ಸಂಕಷ್ಟಗಳು ವಿಪರೀತವಾಗಿದ್ದು ಅನ್ನದಾತನ ಹಿತರಕ್ಷಣೆಗೆ ಯಾವುದೇ ಪಕ್ಷದ ಸರ್ಕಾರವಾದರೂ ಮೊದಲ ಆದ್ದತೆ ನೀಡಬೇಕಾಗದ ಅನಿವಾರ್ಥತೆ ಇದೆ ಎಂದು ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳ ಚಂದ್ರಶೇಖರ್ ಪ್ರತಿಕ್ರಿಯಿಸಿದ್ದಾರೆ ಸದ್ದದಲ್ಲೇ ರಾಜ್ಯದ ಅಡಳಿತ ಚುಕ್ಕಾಣಿ ಹಿಡಿಯಲಿರುವ ಎಚ್

ಕುಮಾರಸ್ವಾಮಿ ವಿಧಾನಸಭಾ ಚುನಾವಣೆಯ ಪ್ರಣಾಳಕೆಯಲ್ಲಿ ನೀಡಿದ್ದ ಭರವಸೆಗಳ ಮೇಲೆ ರೈತ ಸಮುದಾಯ ಭಾರೀ ನಿರೀಕ್ಷೆ ಹೊಂದಿದ್ದು ಈ ಭರವಸೆಗಳನ್ನು ಈಡೇರಿಸಬೇಕು ಎನ್ನುವುದು ರೈತರ ಒತ್ತಾಸೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಸ್ವರ್ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ರಚನೆ ಪ್ರಕ್ರಿಯೆಯಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ತಾವು ಯಾವುದೇ ರೀತಿಯಲ್ಲೂ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ಸ್ಪಪ್ಪಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ಮಾಧ್ಯಮಗಳಲ್ಲಿ ಮೈತ್ರಿ ಸರ್ಕಾರದ ಮೇಲೆ ತಾವು ನಿಯಂತ್ರಣ ಹೊಂದಿ ಮುಂದಿನ ಸಚಿವ ಸಂಪುಟ ರಚನೆಯಲ್ಲಿ ಪ್ರಭಾವ ಬೀರುವ ಕುರಿತಂತೆ ಬಿಂಬಿಸಲಾಗುತ್ತಿದೆ ಇದು ನಿಜವಲ್ಲ ಎಂದರು ರಾಜ್ಯದಲ್ಲಿ ನೂತನ ಸರ್ಕಾರ ರಟಿಸಲಿರುವ ಕಾಂಗ್ರೆಸ್ ಮತ್ತು ಚೆಡಿಎಸ್ ಪಕ್ಷಗಳ ಯಾವುದೇ ಪ್ರಮುಖ ನಿರ್ಧಾರದಲ್ಲಾಗಲಿ ಮೈತ್ರಿ ಸರ್ಕಾರ ರಚನೆಯಲ್ಲಾಗಲಿ ಅಥವಾ ಸಮಸ್ವಯ ಸಮಿತಿ ರಚನೆಯಲ್ಲಾಗಲಿ ತಾವು ಪ್ರತಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಧ್ಯಪ್ರವೇತಿಸುವುದಿಲ್ಲವೆಂದು ದೇವೇಗೌಡರು ತಿಳಿಸಿದ್ದಾರೆ

ಕುಮಾರಸ್ವಾಮಿ ನಾಳೆ ಪ್ರಮಾಣವಚನ ಸ್ವೀಕರಿಸಲು ವೇದಿಕೆ ಸಜ್ಜಾಗಿರುವ ನಡುವೆಯೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ಸಚಿವ ಸಂಪುಟದ ಕುರಿತು ಉಭಯ ಪಕ್ಷಗಳ ನಾಯಕರು ಗಂಭೀರ ಚರ್ಚೆ ನಡೆಸಿದ್ದಾರೆ

ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ನಡೆದ ತಮ್ಮ ಸಮುದಾಯದ ಶಾಸಕರ ಸಭೆಯಲ್ಲಿ ಈ ಬೇಡಿಕೆ ವ್ಯಕ್ತವಾಗಿದ್ದು ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಲಿಂಗಾಯತ ವೀರತ್ಯೆವ ಸಮುದಾಯದ ಹಿರಿಯ ಶಾಸಕರಿಗೆ ಆದ್ದತೆ ದೊರೆಯಬೇಕು ಪ್ರಾದೇತಿಕ ಸಮಾನತೆಯ ದೃಷ್ಷಿಯಿಂದಲೂ ಈ ಬೇಡಿಕೆ ನ್ಯಾಯಯುತವಾಗಿದೆ ಎಂದರು ಜೆಡಿಎಸ್ ರಾಜ್ಯಾಧ್ವಕ್ಷ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಈ ಬಗ್ಗೆ ಪ್ರಸ್ತಾಪಿಸಿರುವುದಾಗಿ ಎಂ

ಪಾಟೀಲ್ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಸಂಭವನೀಯ ವಿಪತ್ತು ಎದುರಿಸಲು ಅಗತ್ಯ ಪೂರ್ವಸಿದ್ದತೆ ಮಾಡಿಕೊಳ್ಳಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೆಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸೂಚಿಸಿದ್ದಾರೆ ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತಾ ಪರಿಶೀಲನೆ ಸಭೆಯಲ್ಲಿ ಅವರು ಮಾತನಾಡಿ ಸಾಂಕ್ರಮಿಕ ರೋಗಗಳು ಪರಡದಂತೆ ಪ್ರತಿಜಿಲ್ಲೆಯಲ್ಲೂ ಆರೋಗ್ಯಾಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು ತಾಲ್ಲೂಕು ಮಟ್ಟದಲ್ಲಿ ಪಾಕೃತಿಕ ವಿಕೋಪ ನಿರ್ವಹಣಾ ನಿಯಂತ್ರಣ ಕೊಠಡಿಗಳನ್ನು ಸಜ್ಜಾಗಿಡಬೇಕು ಎಂದರು